ಅನೇಕ ಮತಗಟ್ಟೆಗಳಲ್ಲಿ ಮತದಾರರು ಸಾಲುಗಟ್ಟಿ ನಿಂತು ಮತ ಚಲಾಯಿಸುತ್ತಿರುವ ದೃಷ್ಟ ಕಂಡುಬಂತು ಮಳೆಯ ಕಣ್ಣಮುಚ್ದಾಲೆ ನಡುವೆ ಸಹ ಮತದಾರರು ಉತ್ಪಾಪದಿಂದ ಮತಚಲಾಯಿಸುತ್ತಿದ್ದಾರೆ

ಮತದಾನಕ್ಕೆ ಅನುಕೂಲವಾಗುವಂತೆ ಜಯನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಲೇಜುಗಳು ಹಾಗೂ ಕಚೇರಿಗಳಿಗೆ ರಜೆ ಘೋಷಿಸಲಾಗಿದೆ

ಚುನಾವಣಾ ಕಣದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ನೇರ ಹಣಾಹಣಿ ಇದ್ದು

ದೇಶಪಾಂಡೆ ತಿಳಿಸಿದ್ದಾರೆ

ಸಾಮಾನ್ಯ ಜನಜೀವನ ಅಸ್ತಮ್ಖಸ್ತವಾಗಿದೆ ಪಠ್ಚಿಮಘಟ್ಟ ವಲಯದ ಸಕಲೇಶಪುರದಲ್ಲಿ ಮೂರು ಕಡೆ ಭೂ ಕುಸಿತ ಉಂಟಾಗಿರುವ ಹಿನ್ನೆಲೆಯಲ್ಲಿ ಬೆಂಗಳೂರು ಮಂಗಳೂರು ನಡುವಣ ರೈಲು ಸೇವೆಯನ್ನು ಹಾಸನದಲ್ಲಿ ಸ್ಹಗಿತಗೊಳಿಸಲಾಗಿದೆ ರೈಲ್ವೆ ಅಧಿಕಾರಿಗಳು ಪ್ರಯಾಣಿಕರಿಗೆ ಟಿಕೆಟ್ ದರವನ್ನು ಹಿಂದಿರುಗಿಸುತ್ತಿದ್ದು ಪ್ರಯಾಣಿಕರು ರಸ್ತೆ ಮಾರ್ಗವಾಗಿ ಮಂಗಳೂರಿಗೆ ಪ್ರಯಾಣ ಮುಂದುವರೆಸಿದ್ದಾರೆ ದಿಢೀರ್ ಪ್ರವಾಹಗಳಂದ ಹಲವೆಡೆ ಕೈಲು ಹಳಗಳು ಕೊಟ್ಟಹೋಗಿರುವ ಕಾರಣ ಬೆಂಗಳೂರಿನ ಸಂಗೋಳ ರಾಯಣ್ಣ ರೈಲು ನಿಲ್ದಾಣದಿಂದ ಇಂದು ಬೆಳಗ್ಗೆ ಹೊರಟ ರೈಲುಗಳ ಸಂಚಾರವನ್ನು ಹಾಸನದಲ್ಲಿ ನಿಲ್ಲಿಸಲಾಗಿದೆ ಕುಕ್ಕೆ ಸುಬ್ರಹಣ್ಣ ಮಂದಿರದ ಭಕ್ತಾದಿಗಳು ನದಿ ಉಕ್ಕೆ ಹರಿಯುತ್ತಿರುವ ಕಾರಣ ಪುಣ್ಯ ಸ್ಥಾನ ಕೈಗೊಳ್ಳಲು ಪರದಾಡುವಂತಾಗಿದೆ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗುವ ಸಂಭವವಿರುವುದರಿಂದ ಭಕ್ತಾದಿಗಳು ಸ್ನಾನಕ್ಕೆ ನದಿಗೆ ಇಳಿಯಬಾರೆಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ ಮಲೆನಾಡು ಪ್ರದೇಶದಲ್ಲಿ ಬಹುತೇಕ ಎಲ್ಲಾ ಸಣ್ಣ ನದಿಗಳು ಮತ್ತು ಕೆರೆಗಳು ತುಂಬಿದ್ದು ಭದ್ರಾ ನದಿ ಉಕ್ಕೆ ಹರಿಯುತ್ತಿದೆ ದಿಢೀರ್ ಪ್ರವಾಹಗಳಂದಾಗಿ ರಸ್ತೆಗಳಲ್ಲಿ ಮೂರು ಅಡಿಗೂ ಹೆಚ್ಚು ಎತ್ತರದಲ್ಲಿ ನೀರು ಪರಿಯುತ್ತಿದ್ದು ಬಾಧಿತ ಜಿಲ್ಲೆಗಳಲ್ಲಿ ಮುನ್ನೆಚ್ಚರಿಕೆ ತ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಫೋಷಿಸಲಾಗಿದೆ

ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹದ ನೀರು ನಿನ್ನೆ ಪ್ರಸಿದ್ದ ಸವದತ್ತಿ ಎಲ್ಲಮ್ಮ ದೇವಾಲಯಕ್ಕೆ ಸುಗಿದ್ದು ರಾಜ್ಯದ ಪಾಗೂ ನೆರೆಯ ಮಹಾರಾಷ್ಟ ಆಂಧ್ರಪ್ರದೇಶಗಳಿಂದಲೂ ಬಂದಿದ್ದ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಬಹಳಷ್ಟು ತೊಂದರೆಯಾಗಿತ್ತು ಅಧಿಕಾರಿಗಳು ಈಗ ಪ್ರವಾಹದ ನೀರನ್ನು ತೆರವುಗೊಳಿಸಿ ದೇವಾಲಯಕ್ಕೆ ಭಕ್ತಾದಿಗಳ ಪ್ರವೇಶಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಬೆಳಗಾವಿಯ ರಾಣಿ ಚೆನ್ನಮ್ಮ ವೃತ್ತ ಸೇರಿದಂತೆ ಹಲವು ರಸ್ತೆಗಳಲ್ಲಿ ನೀರು ಪರಿಯುತ್ತಿದ್ದು ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆಯಾಗಿದೆ ಇದಲ್ಲದೆ ಬೆಳಗಾವಿ ಖಾನಾಪುರ ರಸ್ತೆಯಲ್ಲಿ ಅನೇಕ ಕಡೆ ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ ಪ್ರವಾಹ ಮುನ್ನೂಚನೆ ಮತ್ತು ನೈಸರ್ಗಿಕ ವಿಪತ್ತು ತಡೆಗಟ್ಟುವ ನಿಟ್ಟನಲ್ಲಿ ಹೊಸ ವ್ಯವಸ್ಥೆ ಮತ್ತು ಮಣ್ಣಿನ ಅಧ್ಯಯನದ ಮಾಹಿತಿಯೊಂದು ಶೀಘ್ರದಲ್ಲೇ ಭಾರತೀಯ ಹವಾಮಾನ ಇಲಾಖೆಗೆ ನೆರವಾಗಲಿದೆ ಪ್ರಸ್ತುತ ಕೇಂದ್ರೀಯ ಜಲ ಆಯೋಗ ಪ್ರವಾಹದ ಕುರಿತು ಎಚ್ಚರಿಕೆ ರವಾನಿಸಿದೆ